ಕಳೆದ ರಾತ್ರಿ ವಾಷಿಂಗ್ಟನ್ನಲ್ಲಿರುವ ಜಾಯಿಂಟ್ ಬೇಸ್ ಆ್ತಂಡ್ರೂಸ್ ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಭಯ ದೇಶಗಳು ಪ್ರಮುಖ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಿವೆ ಆದರೆ ಇದಕ್ಕಿಂತ ದೊಡ್ಡ ಒಡಂಬಡಿಕೆಯ ಬಗ್ಗೆ ನಂತರ ಮಾಹಿತಿ ನೀಡುವುದಾಗಿ ತಿಳಿಸಿದರು

ಅಮೇರಿಕಾ ಅಧ್ಯಕ್ಷರ ಭೇಟಿಯಿಂದ ಉಭಯ ದೇಶಗಳ ಸಂಬಂಧ ಮತ್ತಷ್ಟು ಬಲಿಷ್ಠಗೊಳ್ಳಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಅಧ್ಯಕ್ಷ ಟ್ರಂಪ್ ಅವರಿಗೆ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿ ಸ್ವಾಗತ ನೀಡಲು ತೀರ್ಮಾನಿಸಲಾಗಿದೆ ಅಹಮದಾಬಾದ್ ವಿಮಾನ ನಿಲ್ದಾಣ ತಲುಪಿದ ನಂತರ ಅಧ್ಯಕ್ಷ ಟ್ರಂಪ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೊದಲಿಗೆ ಸಾಬರಮತಿ ಗಾಂಧಿ ಆಶ್ರಮಕ್ಷೆ ಭೇಟಿ ನೀಡಲಿದ್ದಾರೆ ನಂತರ ಅವರು ನೂತನವಾಗಿ ನಿರ್ಮಿಸಿರುವ ವಿಶ್ವದ ಅತ್ಯಂತ ದೊಡ್ಡ ಮೊಟೆರಾ ಕ್ರೀಡಾಂಗಣದಲ್ಲಿ ಆಯೋಜನೆಗೊಂಡಿರುವ ನಮಸ್ತೇ ಟ್ರಂಪ್ ಪ್ರಧಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಮೆರಿಕಾ ಅಧ್ಯಕ್ಷರ ಭೇಟಿಯ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ದತೆಗಳು ಭರದಿಂದ ಸಾಗಿವೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ನವದೆಹಲಿಯಲ್ಲಿಂದು ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರೀಂಗ್ಲಾ ಅಮೆರಿಕಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ನಿಯೋಗವೊಂದು ಭಾರತಕ್ಕೆ ಆಗಮಿಸಲಿದೆ ಎಂದು ಹೇಳಿದರು ಕಳೆದ ವರ್ಷ ಹೂಸ್ವನ್ನಲ್ಲಿ ನಡೆದ ಹೌಡಿ ಮೋದಿ ಮಾದರಿಯಲ್ಲೇ ಅಹಮದಾಬಾದ್ನಲ್ಲಿ ನಮಸ್ತೇ ಟ್ರಂಪ್ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮ ಉದ್ದೇಶಿಸಿ ಅಧ್ಯಕ್ಷ ಟ್ರಂಪ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿ ತಿಳಿಸಿದರು

ಸಚಿವ ಸಂಪುಟದ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಅಡಿಯಲ್ಲಿ ರೂಪಿಸಲಾದ ರೈತ ಸ್ನೇಹಿ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ ಎಂದರು

ಸುಮಾರು ಒಂದುವರೆ ಲಕ್ಷ ಉದ್ಯೋಗ ಅವಕಾಶಗಳನ್ನು ಸೃಷ್ಷಿಸುವ ಉದ್ದೇಶದಿಂದ ದೇಶದಲ್ಲಿ ಹತ್ತು ಸಾವಿರ ಹೊಸ ಕೃಷಿ ಉತ್ಪನ್ನ ಸಂಘಟನೆಗಳನ್ನು ಸ್ಟಾಪಿಸಲಾಗುವುದು ಎಂದು ಜಾವಡೇಕರ್ ತಿಳಿಸಿದರು ಆರಂಭಿಕ ಹಂತದಲ್ಲಿ ಸೌಲಭ್ಯ ವಂಚಿತ ಮತ್ತು ಗುಡ್ಡಗಾಡು ಜೆಲ್ಲೆಗಳಲ್ಲಿ ಸಾವಿರ ಐನೂರು ಕೋಟ ರೂಪಾಯಿಗಳಿಗೂ ಅಧಿಕ ಮೊತ್ತವನ್ನು ಸಾಲದ ನಿಧಿಯನ್ನಾಗಿ ಒದಗಿಸಿ ಎಫ್ ಪಿ ಓ ಸಂಘಟನೆಗಳನ್ನು ಪೂರಂಭಿಸಲಾಗುವುದು

ದೇಶದಲ್ಲಿ ಇಪ್ಪತ್ತೆರಡನೇ ಕಾನೂನು ಅಯೋಗವನ್ನು ರಚಿಸಲಾಗುವುದೆಂದೂ ಜಾವಡೇಕರ್ ಹೇಳಿದರು ಬಹಿರ್ದೆಸೆ ಮುಕ್ತ ಫ್ಲಸ್ಗೆ ಒತ್ತು ನೀಡುವ ಉದ್ದೇಶದಿಂದ ಸ್ವಚ್ವ ಭಾರತ್ ಅಭಿಯಾನ ಗ್ರಾಮೀಣ ಎರಡನೇ ಹಂತದ ಅನುಷ್ಣಾನಕ್ಕೆ ಕೇಂದ್ರ ಸಚಿವ ಸಂಮಟ ಅನುಮೋದನೆ ನೀಡಿದೆ ಪ್ರತಿಯೊಬ್ಬರು ಶೌಚಾಲಯ ಬಳಸುವಂತಾಗಬೇಕು ಮತ್ತು ಇಂತಹ ಸೌಲಭ್ವದಿಂದ ಯಾರೊಬ್ಬರು ವಂಚಿತರಾಗಬಾರದು ಎಂಬುದು ಕಾರ್ಯಕ್ರಮದ ಉದ್ದೇಶವಾಗಿದೆ

ಓಡಿಎಫ್ ಫ್ಲಸ್ ಕಾರ್ಯಕ್ರಮವನ್ನು ಮನ್ರೇಗಾ ಹಾಗೂ ಜಲಜೀವನ್ ಮಿಷನ್ನ ಯೋಜನೆಯಡಿಯಲ್ಲಿ ಜಾರಿಗೆ ತರಲಾಗುವುದು ಸ್ವಜ್ಜಭಾರತ್ ಅಭಿಯಾನ ಜಾರಿಗೆ ಬಂದ ನಂತರ ಇದುವರೆಗೆ ಹತ್ತು ಕೋಟಿಗೂ ಅಧಿಕ ವೈಯಕ್ತಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಸಿಸಿಪಿಎ ಪಾತ್ರ ಮತ್ತು ಕಾರ್ಯಚಟುವಟಿಕೆ ಕುರಿತು ಕೈಗಾರಿಕಾ ಸಂಸ್ಟೆಗಳ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಾಸ್ವಾನ್ ಈ ಪ್ರಾಧಿಕಾರದಡಿಯಲ್ಲಿ ತನಿಖಾ ಘಟಕವೊಂದನ್ನು ರಚಿಸಲಾಗುವುದು ಅಕ್ರಮ ವ್ಯಾಪಾರ ಚಟುವಟಿಕೆಗಳ ಕುರಿತು ಈ ಘಟಕ ನಿಗಾ ವಹಿಸಲಿದೆ ಎಂದು ಹೇಳಿದರು ಇನ್ನೊಂದುವರೆ ತಿಂಗಳಲ್ಲಿ ಗ್ರಾಹಕ ಹಿತರಕ್ಷಣಾ ಕಾಯ್ಲೆಗೆ ಸಂಬಂಧಿಸಿದ ನಿಯಮಾವಳಿಗಳನ್ನು ಅಂತಿಮಗೊಳಿಸಲಾಗುವುದು ಎಂದ ಅವರು ಗ್ರಾಹಕರ ಹಿರಕ್ಷಣೆ ಸರ್ಕಾರದ ಆದ್ದ ಕರ್ತವ್ಯವಾಗಿದೆ ಎಂದು ಹೇಳಿದರು ಎಣ್ಣೆ ಬೀಜ ಉತ್ತಾದನೆಯಲ್ಲಿ ಸ್ತಾವಲಂಬನೆ ಸಾಧಿಸಲು ಸರ್ಕಾರ ಎಣ್ಣೆ ಬೀಜಗಳ ಯೋಜನೆ ಪ್ರಕಟಿಸಿದೆ ಮಣ್ಣು ಆರೋಗ್ಯ ಕಾರ್ಡ್ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಕ್ಬಷಿ ಸಚಿವ ನರೇಂದ್ರಸಿಂಗ್ ತೋಮರ್ ಆರು ಸಾವಿರ ಕೋಟಿ ರೂಪಾಯಿ ನೆರವಿನೊಂದಿಗೆ ದೇಶಾದ್ನಂತ ಹತ್ತು ಸಾವಿರ ರೈತರ ಉತ್ಪಾದಕ ಸಂಘ ಎಫ್ಪಿಓ ಸ್ಲಾಪಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿಂದು ಜರುಗಿದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಬೆಳೆ ವಿಮಾ ಯೋಜನೆ ರೈತರಿಗೆ ಕಡ್ಡಾಯವಲ್ಲ ಅದು ಅವರ ಇಜ್ಜೆಗೆ ಒಳಪಟ್ಟಿದ್ದು ಎಂದು ಸಚಿವರು ಸ್ವಷ್ಪಪಡಿಸಿದರು

ಪ್ರತಿಭಟನೆ ನಡೆಸುವ ನಿಮ್ಮ ಹಕ್ಕನ್ನು ಸರ್ವೋಚ್ವ ನ್ವಾಯಾಲಯ ಎತ್ತಿ ಹಿಡಿದಿದೆ ಆದರೆ ನಿಮ್ಮ ಪ್ರತಿಭಟನೆಯಿಂದ ಇತರ ಪೌರರ ಹಕ್ಕುಗಳಿಗೆ ತೊಂದರೆ ಆಗಬಾರದು ಎಂದು ಸಂಧಾನಕಾರರು ಪ್ರತಿಭಟನಾಕಾರರಿಗೆ ಮನವರಿಕೆ ಮಾಡಿದರು ಸಂಜಯ್ ಹೆಗ್ಡೆ ಮತ್ತು ಸಾಧನ ರಾಮಚಂದ್ರನ್ ಅವರನ್ನು ಸಂಧಾನಕಾರರಾಗಿ ನೇಮಕ ಮಾಡಿರುವ ಸರ್ವೋಚ್ನ ನ್ಯಾಯಾಲಯ ಪ್ರತಿಭಟನಾಕಾರರು ತಮ್ನ ಪ್ರತಿಭಟನೆಯನ್ನು ಮುಂದುವರೆಸಲು ಬೇರೊಂದು ಸ್ವಳವನ್ನು ಆಯ್ಲೆ ಮಾಡಿಕೊಳ್ಳುವಂತೆ ಮನವೊಲಿಸುವ ಜವಾಬ್ದಾರಿಯನ್ನು ಅವರಿಗೆ ನೀಡಿದೆ ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಆಲಿಸಲಾಗುವುದು ಹಾಗೂ ಸಮಸ್ನೆಗೆ ಪರಿಹಾರ ಕಂಡು ಹಿಡಿಯಲಾಗುವುದು ಎಂದು ರಾಮಚಂದ್ರನ್ ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದರು ಪೌರತ್ವ ತಿದ್ಲುಪಡಿ ಕಾಯಿದೆ ಜಾರಿಗೆ ಬಂದ ನಂತರ ಕಳೆದ ಎರಡು ತಿಂಗಳಿನಿಂದ ಕಾಯಿದೆ ವಿರೋಧಿಸಿ ಪ್ರತಿಭಟನೆ ನಡೆಯುತ್ತಿದೆ ಶಾಂತಿಯುತ ಹಾಗೂ ಕಾನೂನು ರೀತಿ ಪ್ರತಿಭಟನೆ ಮಾಡುವುದು ಜನರ ಮೂಲಭೂತ ಹಕ್ಕಾಗಿದೆ

ಅವರಲ್ಲಿ ವ್ಲೆರಾಣು ಸೋಂಕು ಇಲ್ಲ ಎಂಬುದು ಖಚಿತವಾದ ಹಿನ್ನೆಲೆಯಲ್ಲಿ ಅವರನ್ನು ಮನೆಗಳಿಗೆ ಕಳುಹಿಸಿಕೊಡುವ ವ್ಚವಸ್ಥೆ ಮಾಡಲಾಗಿದೆ ಇದೇ ಶಿಬಿರದಲ್ಲಿದ್ದ ಕುಟುಂಬವೊಂದರ ಆರು ಮಂದಿ ಅಲ್ಲಿಂದ ತಮ್ಮ ಮನೆಗಳಿಗೆ ಹೊರಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯಲ್ಲಿರುವ ಹುನರ್ ಹಾತ್ಗೆ ಭೇಟಿ ನೀಡಿದ್ದರು ಹುನರ್ ಹಾತ್ನಲ್ಲಿ ಭಾಗಿಯಾಗಿರುವ ಕುಶಲಕರ್ಮಿಗಳೊಂದಿಗೆ ಅವರು ಸಂವಾದ ನಡೆಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ನಂತರ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ವಿವಿಧ ಮೂಲಗಳಿಂದ ಆಗಮಿಸಿರುವ ಕುಶಲಕರ್ಮಿಗಳು ಭಾಗಿಯಾಗಿರುವುದರಿಂದ ಹುನರ್ಹಾತ್ ಆಕರ್ಷಣೀಯ ಸ್ಟಳವಾಗಿದೆ ಎಂದಿದ್ದಾರೆ ಕರಕುಶಲ ವಸ್ತುಗಳು ಜವಳಿ ಉತ್ಪನ್ನಗಳು ಮತ್ತು ಬಗೆಬಗೆಯ ಆಹಾರ ಪದಾರ್ಥಗಳನ್ನು ಪ್ರದರ್ಶನದಲ್ಲಿ ಇಡಲಾಗಿದೆ ಎಂದು ಅವರು ಹೇಳಿದ್ದಾರೆ ಹಲವಾರು ಪ್ರತಿಭಾವಂತ ವ್ಯಕ್ತಿಗಳಿಗೂ ಹುನರ್ ಹಾತ್ ಒಂದು ವೇದಿಕೆಯಾಗಿದೆ ಎಂದು ತಿಳಿಸಿದ್ದಾರೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಸರ್ಕಾರದ ಬದ್ದತೆಯನ್ನು ಈ ಪ್ರದರ್ಶನ ಬಿಂಬಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ದೆಹಲಿಯಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಅವರನ್ನು ಭೇಟಿಯಾಗಿದ್ದರು ಭೇಟಿ ಕುರಿತು ಟ್ವೀಟ್ ಮಾಡಿರುವ ಕೇಜ್ರಿವಾಲ್ ಈ ಭೇಟಿ ಅತ್ಯಂತ ಫಲಪ್ರದವಾಗಿದೆ ಎಂದು ಬಣ್ಣಿಸಿದ್ದಾರೆ